ನೂತನ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಡಾ

ಒಡಿಶಾದ ಭುವನೇಶ್ವರದಲ್ಲಿ ನಡೆಯುತ್ತಿರುವ ಮರುಷರ ವಿಶ್ವ ಕಪ್ ಹಾಕಿ ಮೂಲ್ ಬಿ ಗುಂಪಿನಲ್ಲಿ ಆಸ್ಸೇಲಿಯಾ ಮತ್ತು ಭಾರತ ನಡುವೆ ಪಂದ್ಯ ಪ್ರಗತಿಯಲ್ಲಿ

ರಾಜಾಸ್ತಾನದ ರಾಮ್ಫರ್ ವಿಧಾಸನಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ಅಭ್ಯರ್ಥಿ ನಿಧನದ ಹಿನ್ನೆಲೆಯಲ್ಲಿ ಮತದಾನ ಮುಂದೂಡಲಾಗಿದೆ ಇದೇ ಮೊದಲ ಬಾರಿಗೆ ವಿವಿಪ್ಯಾಟ್ ಯಂತ್ರಗಳನ್ನು ಬಳಸಲಾಗಿದೆ

ಈ ಎರಡೂ ರಾಜ್ಯಗಳ ಜತೆಗೆ ಭತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ಮಿಜೋರಾಂ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಮಂಗಳವಾರ ನಡೆಯಲಿದೆ ತೆಲಂಗಾಣ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟಾಧ್ವಕ್ಷ ರಾಹುಲ್ ಗಾಂಧಿ ಪಣ ನೀಡಿ ಸುದ್ದಿ ಪ್ರಸಾರ ಮಾಡುವ ಮೂಲಕ ಮತದಾರರ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಇಂದು ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಬಿಜೆಪಿ ಪಕ್ಷದ ಹಿರಿಯ ನಾಯಕರುಗಳಾದ ಜೆಪಿನಡ್ಡಾ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರುಗಳನ್ನೊಳಗೊಂಡ ನಿಯೋಗ ಚುನಾವಣಾ ಮುಖ್ಯ ಅಧಿಕಾರಿಗಳನ್ನು ಭೇಟಿ ಮಾಡಿ ರಾಮಲ್ ಗಾಂಧಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಂದು ಆಗ್ರಹಿಸಿದರು

ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿದ್ದು ಮುಕ್ತ ಮತ್ತು ನ್ಯಾಯಬದ್ಧ ಮತದಾನಕ್ಕೆ ವಿರುದ್ಧವಾಗಿ ಮತದಾರರ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡಿದ್ದಾರೆ ಎಂದರು ರಾಜಸ್ಥಾನದ ಕೆಲವೆಡೆ ಬೂತ್ ಆಕ್ರಮಣದ ಕುರಿತು ಬಿಜೆಪಿ ದೂರು ದಾಖಲಿಸಿರುವುದಾಗಿ ನಖ್ವಿ ತಿಳಿಸಿದರು

ನವದೆಪಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಟಾಧ್ವಕ್ಷ ಅಮಿತ್ ಷಾ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಯಾತ್ರೆಗೆ ಅವಕಾಶ ನಿರಾಕರಿಸುವ ಮೂಲಕ ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಜಾಸತ್ತಾತ್ಮಕ ಕಾರ್ಯತಂತ್ರಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಪಲವು ಬಾರಿ ಯಾತ್ರೆ ಕೈಗೊಳ್ಳಲು ಪರವಾನಗೆ ಕೋರಿ ಅರ್ಜಿ ಸಲ್ಲಿಸಿದರೂ ನಿರಾಕರಿಸಲಾಗಿದೆ ಎಂದು ಅಮಿತ್ ಷಾ ತಿಳಿಸಿದರು

ಬಿಜೆಪಿ ಕಾರ್ಯಕರ್ತರು ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಒತ್ತಡಕ್ಕೆ ಮಣಿಯದೇ ಪಶ್ವಿಮ ಬಂಗಾಳದಲ್ಲಿ ಉತ್ತಮ ಆಡಳಿತ ಮತ್ತು ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಬದ್ಧರಾಗಿದ್ದಾರೆ ಎಂದು ಹೇಳಿದರು

ನವದೆಪಲಿಯಲ್ಲಿ ದೈನಿಕ್ ಜಾಗರಣ್ ಮಾಧ್ಯಮ ಸಂಸ್ಥೆ ಏರ್ಪಡಿಸದ್ದ ಸಮಾರಂಭದಲ್ಲಿ ಮಾತನಾಡಿದ ಮೋದಿ ಅಂತಾರಾಷ್ಟೀಯ ಸಮುದಾಯಕ್ಕೆ ಕೆಲವು ಸಲಹೆ ನೀಡಿದ್ದಾರೆ ಅರ್ಥಿಕ ಅಪರಾಧ ಎಸಗುವವರಿಗೆ ಪ್ರಪಂಚದ ಯಾವುದೇ ಸ್ಥಳದಲ್ಲೂ ಆಕ್ರಯ ಸಿಗಬಾರದು ಎಂದು ಹೇಳಿದ್ದಾರೆ

ವಿಜಯ್ ಮಲ್ಯ ಮೆಪುಲ್ ಜೋಕ್ಲಿ ನೀರವ್ ಮೋದಿ ಸೇರಿದಂತೆ ಬ್ಕಾಂಕಿಂಗ್ ಆಕ್ರಮದಲ್ಲಿ ಭಾಗಿಯಾದವರನ್ನು ಸ್ವದೇಶಕ್ಕೆ ಕರೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಮೋದಿ ಹೇಳಿದ್ದಾರೆ

ಆರ್ಥಿಕ ಅಪರಾಧಿಗಳಿಗೆ ವಿದೇಶದಲ್ಲಿ ಪ್ರವೇಶಾವಕಾಶ ದೊರೆಯದಂತಹ ವ್ವವಸ್ಥೆ ರೂಪಿಸುವಂತೆ ಭಾರತ ಈ ಸಂದರ್ಭದಲ್ಲಿ ಕರೆ ನೀಡಿತ್ತು ಜನರಿಗೆ ಕ್ಷೆಗೆಟುವ ದರದಲ್ಲಿ ಗುಣಮಟ್ಟದ ಆರೋಗ್ನ ಸೇವೆ ದೊರೆಯುವಂತಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ಒತ್ತಿ ಹೇಳಿದ್ದಾರೆ ನವದೆಹಲಿಯಲ್ಲಿ ಎಐಐಎಮ್ಎಸ್ ನ ಘಟಿಕೋತ್ಸವ ಸಮಾರಂಭ ಉದ್ಲೇಶಿಸಿ ಮಾತನಾಡಿದ ಅವರು ಉತ್ತಮ ಆರೋಗ್ನ ಸೇವೆ ನೀಡುವ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿನ ಅಂತರ ತಗ್ಗಿಸಬೇಕಿದೆ ಎಂದರು

ಸಂಸ್ಕತ ಮರಾಠಿ ಮಲಯಾಳಂ ಭಾಷೆಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಸಂಸ್ಕೆ ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ನೀಡಿದೆ

ಪಿಐಎಲ್ ಸಲ್ಲಿಸಿದ್ದ ವಕೀಲ ಎಮ್ ಎಲ್

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ಮತ್ತು ನ್ಯಾಯಮೂರ್ತಿ ಎಸ್

ಕೌಲ್ ಅವರಿದ್ದ ಪೀಠ ಪರಿಗಣಿಸಬಹುದಾದ ಅಂಶಗಳಾವುವೂ ಅರ್ಜಿಯಲ್ಲಿರಲಿಲ್ಲ ಎಂದು ಹೇಳಿದೆ ಐವತ್ತು ಸಾವಿರ ರೂಪಾಯಿಗಳನ್ನು ಪಾವತಿಸುವವರೆಗೂ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವಂತಿಲ್ಲ ಎಂದೂ ಸಹ ಪೀಠ ಸೂಚನೆ ನೀಡಿದೆ ಆರ್ ಬಿ ಐ ನ ಬಂಡವಾಳ ಕೇವಣಿಯನ್ನು ಪಣಕಾಸು ಸಚಿವರು ಲೂಟಿ ಮಾಡಿರುವುದಾಗಿ ಶರ್ಮಾ ಆರೋಪಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು

ಕೃಷ್ಣಮೂರ್ತಿ ಸುಬ್ರಮಣಿಯನ್ ಅವರನ್ನು ನೂತನ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸರ್ಕಾರ ಇಂದು ನೇಮಕ ಮಾಡಿದೆ

ಸುಬ್ರಮಣೆಯನ್ ಅವರ ಅಧಿಕಾರಾವಧಿ ಮೂರು ವರ್ಷಗಳಾಗಿರುತ್ತದೆ ಅವರು ಪ್ರಸ್ತುತ ಪೈದರಾಬಾದ್ನ ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್ನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿಹಾರದ ಕಿಶನ್ಗಂಜ್ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಮೊಪಮದ್ ಅಸ್ತಾರುಲ್ ಪಕ್ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ

ಮೊಪಮದ್ ಅಸ್ತಾರುಲ್ ಪಕ್ ಪ್ಯದಯಾಘಾತದಿಂದ ಇಂದು ಬೆಳಗ್ಗೆ ನಿಧನರಾದರು

ಅಂತಾರಾಷ್ಟೀಯ ಭಯೋತ್ಪಾನೆ ವಿಪತ್ತು ನಿಗ್ರಪಕ್ಕೆ ಮತ್ತು ಶಾಂತಿ ಭದ್ರತೆ ಮಾನವ ಪಕ್ಕು ಸುಶ್ಧಿರ ಅಭಿವ್ಯದ್ಧಿ ವಲಯಗಳಲ್ಲಿ ಪರಸ್ಪರ ಸಹಕಾರಕ್ಕೆ ವಿಶ್ವಸಂಸ್ಥೆ ಮಹಾಪ್ರಧಾನ ಕಾರ್ಯದರ್ಶಿ ಆ್ಯಂಟೊನಿಯೋ ಗ್ಯುಟೆರಸ್ ಹೊಸ ಚೌಕಟ್ಟು ನೀಡಿದ್ದಾರೆ

ಪವಾಮಾನ ಬದಲಾವಣೆಯ ವಿಚಾರವನ್ನು ಆದ್ಯತೆಯ ವಿಷಯವನ್ನಾಗಿಸಿ ನೆರೆಯ ಆಸ್ವೇಲಿಯಾ ದೇಶದಿಂದ ಪ್ರತ್ಯೇಕವಾಗಿದೆ ಉದಾತ್ತ ಧ್ವೇಯಗಳ ನಡುವೆಯೂ ದಕ್ಷಿಣ ಪೆಸಿಫಿಕ್ ರಾಷ್ಟಗಳಲ್ಲಿ ವಿಷಕಾರಿ ಅನಿಲಗಳ ಹೊರಸೂಸುವಿಕೆ ಪ್ರಮಾಣ ಹೆಜ್ಜಾಗಿದೆ